ವಿವಾದಿತ ದ್ವನಿ ಮುದ್ರಿಕೆ ಕುರಿತು ವಿಧಾನ ಸಭೆಯಲ್ಲಿ ತೀವ್ರ ಚರ್ಚೆ ಸದನ ಸಮಿತಿಯಿಂದ ಪ್ರಕರಣದ ತನಿಖೆಗೆ ಬಿಜೆಪಿ ಆಗ್ರಹ

ಬೀದರ್ನಿಂದ ಶೀಘದಲ್ಲೇ ವಿಮಾನಯಾನ ಸೇವೆ ಸಂಸದ ಭಗವಂತ ಖೂಬಾ ಆಪರೇಷನ್ ಕಮಲ ಆಡಿಯೋ ವಿಷಯ ಇಂದೂ ಸಹ ವಿಧಾನಸಭೆಯಲ್ಲಿ ಪ್ರಸ್ತಾಪವಾಗಿ ತೀವ್ರ ಚರ್ಚೆಗೆ ಎಡೆಮಾಡಿ ಕೊಟ್ಟು ಕಲಾಪ ಕೆಲ ಬಾರಿ ಮುಂದೂಡಿದ ಪ್ರಸಂಗಗಳು ನಡೆಯಿತು ಈ ಬಗ್ಗೆ ವಿಶೇಷ ತನಿಖಾ ತಂಡದಿಂದ ತನಿಖೆಗೆ ಸರ್ಕಾರ ಮುಂದಾಗಿರುವ ಬಗ್ಗೆ ಬಿಜೆಪಿ ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ದು ಸದನ ಸಮಿತಿಯಿಂದ ತನಿಖೆ ನಡೆಯಬೇಕೆಂದು ಆಗ್ರಹಿಸಿದರು ದಿನವಿಡೀ ಈ ವಿಷಯ ಕುರಿತು ನಡೆದ ಚರ್ಚೆಯ ಕೊನೆಯಲ್ಲಿ ಮಾತನಾಡಿದ ಪ್ರತಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ ಆಡಿಯೋ ಪ್ರಕರಣವನ್ನು ಎಸ್ ಐ ಟಿಗೆ ವಹಿಸುವುದರ ಕುರಿತು ತಮಗೆ ವಿಶ್ವಾಸವಿಲ್ಲ ಈ ಪ್ರಕರಣದ ತನಿಖೆಯನ್ನು ಸದನ ಸಮಿತಿಗೆ ವಹಿಸಬೇಕೆಂದು ಆಗ್ರಹಿಸಿದರು ತಮ್ನನ್ನು ರಾಜಕೀಯ ದುರುದ್ದೇಶದಿಂದ ಸಿಲುಕಿಸಲು ಎಳೆದು ತರಲಾಗಿದೆ ಜೆಡಿಎಸ್ ಶಾಸಕರ ಮತ್ರನಿಗೆ ಸಭಾಧ್ಯಕ್ಷರ ವಿಚಾರದಲ್ಲಿ ತಾವೇ ಖುದ್ದಾಗಿ ಅಮಿಷ ಒಡ್ಡಿರುವ ಕುರಿತು ಸಾಕ್ಷ್ಮಗಳದ್ದರೆ ತಾವು ರಾಜಕೀಯದಿಂದಲೇ ನಿವೃತ್ತಿಯಾಗುವುದಾಗಿ ಸವಾಲು ಹಾಕಿದರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ತಮ್ಮನ್ನು ಇದರಲ್ಲಿ ಒಲುಕಿಸಲಾಗಿದೆ ಇದು ಪ್ರತಿಪಕ್ಷಕ್ಕೆ ಶೋಭೆ ತರುವಂತದ್ದಲ್ಲ ಮುಖ್ಯಮಂತ್ರಿಗಳು ಐಪಿಸಿ ಸೆಕ್ವನ್ಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಆಡಿಯೋವನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದರು ಇದಕ್ಕೆ ಮುನ್ನ ದೆಳಗ್ಗೆ ಸದನ ಆರಂಭವಾಗುತ್ತಲೇ ಬಿಜೆಪಿಯ ಹಿರಿಯ ಶಾಸಕ ಜೆ

ಮಾದುಸ್ವಾಮಿ ಮಾತನಾಡಿ ಎಸ್ಐಟ ತನಿಖೆ ನಡೆಸಲು ಮುಂದಾಗಿರುವುದು ಕಾನೂನು ಬದ್ದವಲ್ಲ ಈ ಕುರಿತಂತೆ ಸಭಾಧ್ಯಕ್ಷರು ಮರುಪರಿಶೀಲನೆ ನಡೆಸಬೇಕೆಂದು ಹೇಳದರು ಬಿಜೆಪಿ ಶಾಸಕ ಕೆ

ಬೋಪಯ್ಯ ಮಾತನಾಡಿ ಪೊಲೀಸ್ ಅಧಿಕಾರಿಗಳ ತಂಡದಿಂದ ತನಿಖೆ ಅನಗತ್ಯ ಎಂದು ಆಗ್ರಹಪಡಿಸಿದರು

ಈ ವಿಷಯ ವಿಧಾನಸಭೆಯಲ್ಲಿ ಪ್ರಸ್ತಾಪವಾಗುವ ಮೊದಲೇ ಸೋರಿಕೆಯಾಗಿರುವುದು ಅಚ್ಚರಿ ಮೂಡಿಸಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕಂದಾಯ ಸಚಿವ ಆರ್

ದೇಶಪಾಂಡೆ ಮಾತನಾಡಿ ಶ್ರಕರಣದ ತನಿಖೆಯ ಬಗ್ಗೆ ಸರ್ಕಾರದ ನಿರ್ಧಾರ ಕುರಿತು ಅನುಮಾನ ವ್ಯಕ್ತಪಡಿಸುವುದು ಸೂಕ್ತವಲ್ಲ ಈ ಬಗ್ಗೆ ವಿಶ್ವಾಸವಿಡಬೇಕು ನಿನ್ನೆ ಈ ವಿಷಯದ ಬಗ್ಗೆ ತಾಸುಗಟ್ಟಲೆ ಮಾತನಾಡಲಾಗಿದೆ ಎಂದು ಹೇಳಿದರು ಇದಕ್ಕೆ ಪ್ರತಿಯಾಗಿ ನಿನ್ನೆ ವಿಧಾನಸಭೆಯಲ್ಲಿ ಬಿಜೆಪಿ ನೀಡಿರುವ ಸಿಡಿ ವಿಷಯ ಕುರಿತಂತೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಪ್ರತಿಕ್ರಿಯಿಸಿ ನಮ್ಮ ಮನೆಯ ಒಳಗಡೆ ಕಾರ್ಗಕರ್ತರ ನಡುವೆ ನಡೆದಿರುವ ಸಂಭಾಷಣೆ ಇದ್ದಾಗಿದ್ದು ಈ ಬಗ್ಗೆ ಕೇಂದ್ರದಿಂದ ತನಿಖೆ ನಡೆಸಲಿ ತಾವು ಸಿದ್ದರಿರುವುದಾಗಿ ತಿಳಿಸಿದರು

ಭೋಜನ ವಿರಾಮಬಳಕ ಕಲಾಪ ಆರಂಭಗೊಂಡಾಗ ಮಾಜಿ ಮುಖ್ಯ ಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ ರಾಜಕಾರಣಿಗಳ ಬಗ್ಗೆ ಸಾರ್ವಜನಿಕರಲ್ಲಿ ಸಂಶಯ ಮೂಡುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದೆವೆ ಯಾವುದೇ ಘಟನೆಗಳು ನಡೆದಾಗ ಅದರ ತನಿಖೆಗಾಗಿ ಕೆಲ ವ್ಯವಸ್ಥೆಗಳವೆನಿಜವಾದ ಸತ್ತವನ್ನು ಜನರಿಗೆ ಗೊತ್ತು ಮಾಡಿಸುವ ಉದ್ದೇಶದಿಂದ ಎಸ್ಐಟಿಗೆ ವಹಿಸಲು ನಿರ್ಧರಿಸಲಾಗಿದೆ ಯಾವುದೇ ಆರೋಪಪಟ್ಟಯನ್ನು ಸಿದ್ಧಪಡಿಸಲು ಸದನ ಸಮಿತಿ ಮತ್ತು ನ್ಯಾಯಾಂಗ ಸಮಿತಿಗೆ ಅವಕಾಶವಿಲ್ಲ ಎಂದು ಹೇಳಿದರು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾತನಾಡಿ ಆಡಿಯೋ ಶ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳೇ ಸಭಾಧ್ಯಕ್ಷರ ಹೆಸರನ್ನು ಬಹಿರಂಗವಾಗಿ ಪ್ರಸ್ತಾಪಿಸುವ ಮೂಲಕ ಚರ್ಚೆ ಮಾಡುವ ಮಟ್ಟಕ್ಕೆ ಎಳೆದು ತಂದರು ಆದರೆ ಇಡೀ ಸದನ ತಮ್ಮ ಬಗ್ಗೆ ಅಪಾರ ಗೌರವ ವ್ಯಕ್ತಪಡಿಸಿದೆ ಎಂದು ಹೇಳಿದರು

ಎಸ್ ಯಡಿಯೂರಪ್ಪ ಇಂದು ತಮ್ಮ ನಿವಾಸದ ಮೇಲೆ ಪಕ್ಷದ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಗೋವಿಂದ್ ಕಾರಜೋಳ ಬಿಜೆಪಿ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬಿ

ವಿಜಯೇಂದ್ರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಿಜೆಪಿಯ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಕೂಡ ಇಂದು ಅಹಮದಾಬಾದ್ನ ತಮ್ಮ ನಿವಾಸದ ಮೇಲೆ ಪಕ್ಷದ ಧ್ವಜ ಹಾರಿಸಿದರು ಈ ಅಭಿಯಾನದಡಿ ಪಕ್ಷದ ಎಲ್ಲಾ ಕಾರ್ಯಕರ್ತರು ತಮ್ಮ ನಿವಾಸಗಳ ಮೇಲೆ ಪಕ್ಷದ ಧ್ವಜ ಹಾರಿಸಲಿದ್ದಾರೆ

ಫೆಟಕಗಳ ಸಂಪೂರ್ಣ ದುರಸ್ಥಿಗೆ ಮಾರ್ಚ್ ಮೊದಲ ವಾರದಲ್ಲಿ ಕ್ರಮ ವಹಿಸಲು ತೀರ್ಮಾನಿಸಲಾಗಿದೆ ಎಂದರು ಶುದ್ದ ಕುಡಿಯುವ ನೀರಿನ ಘಟಕಗಳ ಅಳವಡಿಕೆಯಲ್ಲಿ ನೂರಾರೂ ಕೋಟ ರೂಪಾಯಿ ಅಮ್ಮವಹಾರ ನಡೆದಿದೆ ಎಂದು ಆರೋಪಿಸಿ ಬಿಜೆಪಿ ಸದಸ್ತರು ಸಭಾಪತಿಗಳ ಮುಂದಿನ ಬಾವಿಗಳಿದು ಶ್ರತಿಭಟನೆ ನಡೆಸಿದರು ಇದರಿಂದ ವಿಪಕ್ಷ ಆಡಳಿತ ಪಕ್ಷಗಳ ಸದಸ್ಥರ ನಡುವೆ ಮಾತಿನ ಚಕಮಕಿ ನಡೆದು ಕಲಾಪವನ್ನು ಕೆಲ ಕಾಲ ಮುಂದೂಡಲಾಯಿತು

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ಪೀಠ ನ್ಯಾಯವಾದಿ ಅಶ್ವಿನಿ ಉಪಾಧ್ಯಾಯ ಅವರಿಗೆ ತಮ್ಮ ಮನವಿಯನ್ನು ಎನ್ ಎಂ

ಯಲ್ಲಿ ಪುನರ್ ದಾಖಲು ಮಾಡಿ ಎಷ್ಟು ಬೇಗವೋ ಅಷ್ಟು ದೇಗ ಅದರಲ್ಲೂ ಮೂರು ತಿಂಗಳ ಒಳಗಾಗಿ ನಿರ್ಧಾರ ಕೈಗೊಳ್ಳುವಂತೆ ಕೋರಕೆ ಸಲ್ಲಿಸಲು ಸೂಚಿಸಿತು ವಕೀಲರು ತಮ್ಮ ಮನವಿಯಲ್ಲಿ ರಾಷ್ಟೀಯ ಜನಸಂಬ್ದೆಯ ದತ್ತಾಂಶದ ಬದಲಾಗಿ ಆಯಾ ರಾಜ್ಯದಲ್ಲಿ ಸಮುದಾಯಗಳ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಸಂಖ್ಯಾತ ಎಂಬ ಪದವನ್ನು ಪುನರ್ ವ್ಯಾಖ್ಯಾನಿಸಬೇಕು ಎಂದು ಕೋರಿ ಅರ್ಜಿ ಸಲ್ಲಿಸಿದ್ದರು ಹಿಂದೂಗಳು ಬಹುಸಂಖ್ಯಾತ ಸಮುದಾಯಕ್ಕೆ ಸೇರಿದ್ದಾರೆ ಎಂದು ರಾಷ್ವೀಯ ದತ್ತಾಂಶ ಹೇಳುತ್ತದೆ ಹಲವು ಈಶಾನ್ಯ ರಾಜ್ಜಗಳಲ್ಲಿ ಮತ್ತು ಜಮ್ಮ ಹಾಗೂ ಕಾಶ್ಮೀರದಲ್ಲಿ ಅವರು ಅಲ್ಪಸಂಖ್ಯಾತರಾಗಿದ್ದಾರೆ ಎಂದು ಅರ್ಜೆಯಲ್ಲಿ ತಿಳಿಸಿದ್ದರು ಈ ರಾಜ್ಞಗಳಲ್ಲಿ ಹಿಂದೂ ಸಮುದಾಯ ಅಲ್ಲಸಂಖ್ಯಾತರಿಗೆ ಲಭ್ಯವಿರುವ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ ಎಂದೂ ಅವರು ಮನವಿಯಲ್ಲಿ ತಿಳಿಸಿದ್ದರು ಈ ಹಿನ್ನೆಲೆಯಲ್ಲಿ ಎನ್

ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಮುಖ್ಯ ಕಾರ್ಯದರ್ತಿಗಳಾದ ಉಷಾ ಪೇಡಿಯವರ ನೇತೃತ್ವದಲ್ಲಿ ವಿಮಾನಯಾನ ಸಂಸ್ಟೆ ಜಿ ಎಚ್ ಎ ಐ ಎಲ್ನ ಮುಖ್ಯಸ್ಟ ಅರೋರಾ ಜೊತೆ ಬೀದರನಿಂದ ವಿಮಾನಯಾನ ಪ್ರಾರಂಭಿಸುವ ನಿಟ್ಟನಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು ಎಂದು ಸಂಸದ ಭಗವಂತ ಖೂಬಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ

ಕರಾವಳಿಯಲ್ಲಿ ಒಣಹವೆ ಮುಂದುವರೆದಿದೆ

ಮುನ್ಲೂಚನೆಯಂತೆ ರಾಜ್ಯದೆಲ್ಲೆಡೆ ಒಣಹವೆ ಮುಂದುವರೆಯುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಶುಭ್ಧ ಆಕಾಶವಿರಲಿದ್ದು ಬೆಳಗ್ಗಿನ ವೇಳೆ ಕೆಲ ಪ್ರದೇಶಗಳಲ್ಲಿ ಮಂಜು ಮುಸುಕುವ ಸಾಧ್ಯತೆಯಿದೆ